ಹರ್ಷವರ್ಧನ್ ತಿಳಿಸಿದ್ದಾರೆ

ಆಮ್ಲಜನಕ ಪೂರೈಕೆ ವ್ಯವಸ್ಥೆ ಔಷಧಗಳು ತಪಾಸಣೆ ಮತ್ತು ವೈದ್ಯಕೀಯ ಸಲಕರಣೆಗಳ ಸಾಕಮ್ಟ ಲಭ್ಯತೆಯ ಬಾತರಿ ಬಗ್ಗೆ ಕ್ಲೆಗೊಳ್ಳಬೇಕಾದ ಕ್ರಮಗಳನ್ನು ಪರಾಮರ್ತಿಸಲಾಯಿತು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ನಾಗರಿಕ ವಿಮಾನಯಾನ ಖಾತೆ ಸಚಿವ ಹರ್ದೀಪ್ ಪುರಿ ರಾಸಾಯನಿಕ ಮತ್ತು ರಸಗೊಬ್ಬರಗಳ ಖಾತೆ ರಾಜ್ಯ ಸಚಿವ ಮನ್ಸುಖ್ ಮಾಂಡವಿಯಾ ಗೃಹ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಹಾಗೂ ಇತರ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಸೊಂಡಿದ್ದರು ಸಭೆಯ ನಂತರ ಮಾತನಾಡಿದ ಸಚಿವ ಡಾ

ಮೊದಲ ಡೋಸ್ ಪಡೆದ ನಂತರ ಎರಡನೇ ಡೋಸ್ ಪಡೆಯಲು ದೇತದ ಜನತೆಯನ್ನು ಕೇಂದ್ರ ಸರ್ಕಾರ ಪ್ರೇರೇಪಿಸುವ ಪ್ರಯತ್ನ ಮಾಡುತ್ತಿದೆ ಎಂದು ಅವರು ನುಡಿದರು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ದಿ ಸಂಸ್ಥೆಯ ಸಹಯೋಗದಲ್ಲಿ ಅಣು ಔಷಧ ಮತ್ತು ಸಂಬಂಧಿತ ವಿಜ್ವಾನ ಸಂಸ್ಥೆ ಐಎನ್ಎಂಎಎಸ್ ಹಾಗೂ ಹೈದ್ರಾಬಾದ್ನ ಡಾ

ಮೂರು ಪಂತದ ಕ್ಲಿನಿಕಲ್ ಪ್ರಯೋಗ ನಡೆಸಲು ಕಳೆದ ವರ್ಷ ಮೇನಲ್ಲಿ ದಿಷಧ ನಿಯಂತ್ರಕರು ಅನುಮತಿ ನೀಡಿದ್ದರು ಈ ಔಷಧವನ್ನು ತುರ್ತು ಸಂದರ್ಭದಲ್ಲಿ ಬಳಸಬಹುದಾಗಿದೆ

ಇದರ ಜೊತೆಗೆ ಕೋವಿಡ್ ಸೋಂಕಿತರಿಗೆ ಕಬಾಸುರ ಕುಡಿನೀರ್ ವಿತರಣೆಯನ್ನೂ ಸಪ ಮಾಡಲಾಗುತ್ತಿದೆ ಈ ಕುರಿತು ಸಚಿವಾಲಯ ಹೇಳಿಕೆಯೊಂದನ್ನು ಬಿಡುಗಡೆ ಮಾಡಿದ್ಲು ಈ ದಿಷಧಗಳ ಬಹು ಹಂತದ ಕ್ಷಿನಿಕಲ್ ಪ್ರಯೋಗ ಯಶಸ್ನಿಯಾದ ಹಿನ್ನೆಲೆಯಲ್ಲಿ ಇವುಗಳ ಬಳಕೆಗೆ ಆದ್ಯತೆ ನೀಡಲಾಗಿದೆ ಎಂದು ತಿಳಿಸಿದೆ ಕೇಂದ್ರ ಸಚಿವ ಕಿರಣ್ ರಿಜಿಜೂ ಬಹು ಪಂತದ ಅಭಿಯಾನಕ್ಕೆ ಚಾಲನೆ ನೀಡಿದ್ದು ಅಗತ್ಯ ಇರುವವರಿಗೆ ಈ ಔಷಧಿಗಳನ್ನು ಪಾರದರ್ಶಕ ಮತ್ತು ಸಮರ್ಥವಾಗಿ ತಲುಪಿಸಲು ಕ್ರಮಕ್ಕೆಗೊಳ್ಳಲಾಗುತ್ತಿದೆ ಎಂದಿದ್ದಾರೆ

ಕೋವಿಡ್ ಸೋಂಕಿತರು ಆಸ್ಪತ್ರೆಯಲ್ಲಿರುವ ಅವಧಿಯನ್ನು ಇದು ಕಡಿಮೆ ಮಾಡಲಿದೆ ಎಂದು ಅವರು ತಿಳಿಸಿದ್ದಾರೆ ಮುಖ್ಲಾಂಶ ಕೋವಿಡ್ ಸೋಂಕಿತರ ದಾಖಲಾತಿ ಮಾಡಿಕೊಳ್ಳುವ ಬಗೆಗಿನ ಕೋವಿಡ್ ಕುರಿತ ರಾಷ್ಷೀಯ ನೀತಿಯನ್ನು ಕೇಂದ್ರ ಆರೋಗ್ಲ ಸಚಿವಾಲಯ ಪರಿಷ್ಠರಿಸಿದೆ

ಯಾವುದೇ ಕಾರಣಕ್ಕಾಗಿ ರೋಗಿಯನ್ನು ದಾಖಲಿಸಿಕೊಳ್ಳಲು ನಿರಾಕರಿಸುವಂತಿಲ್ಲ ಈ ನೀತಿಯಲ್ಲಿ ಯಾವುದೇ ಪ್ರದೇಶದ ರೋಗಿಯು ಆಸ್ಪತ್ತೆಗೆ ದಾಖಲಾದ ಸಂದರ್ಭದಲ್ಲಿ ಅವರಿಗೆ ಆಮ್ಲಜನಕ ನೀಡುವ ಅಥವಾ ಇತರ ಅವತ್ನಕ ಔಷಧಗಳ ಪೂರೈಕೆ ಒಳಗೊಂಡ ಚಿಕಿತ್ತೆ ಒದಗಿಸುವಂತೆ ಸೂಚಿಸಲಾಗಿದೆ ಸೀಮಿತ ನಗರದ ವ್ಯಾಪ್ತಿಯಲ್ಲಿ ಬರುವ ಆಸ್ತ್ರೆಯಿಂದ ಸೂಕ್ತ ಗುರುತಿನ ಚೀಟಿ ಹೊಂದಿಲ್ಲವೆಂಬ ಕಾರಣಕ್ಕಾಗಿ ಯಾವುದೇ ರೋಗಿಗೆ ದಾಖಲಾತಿಯನ್ನು ನಿರಾಕರಿಸುವಂತಿಲ್ಲ ಅವಶ್ಯಕತೆಗೆ ಅನುಗುಣವಾಗಿ ಆಸ್ಪತ್ರೆಯಲ್ಲಿ ರೋಗಿಯನ್ನು ದಾಖಲಸಿಕೊಳ್ಳಬೇಕಾಗುತ್ತದೆ ಹಾಗೆಯೇ ಆಸ್ತ್ರೆಗೆ ದಾಖಲಾಗುವ ಅವಶ್ಯಕತೆಯಿಲ್ಲದರುವವರಿಗೆ ಹಾಸಿಗೆಗಳನ್ನು ನೀಡಿಲ್ಲ ಎಂಬುದನ್ನೂ ಕೂಡ ಖಾತರಿಪಡಿಸಿಕೊಳ್ಲಬೇಕಾಗುತ್ತದೆ

ಎಸ್ಎ ಮಾದರಿ ಆಕ್ಷಿಜನ್ ಉತ್ಪಾದಕ ಫಟಕಗಳನ್ನು ಸ್ಥಾಪಿಸುವಂತೆ ಕೋರಿ ಕೇಂದ್ರ ಪೆಟ್ರೋಲಿಯಂ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಪತ್ರ ಬರೆಯಲಾಗಿತ್ತು ಇದಕ್ಕೆ ಸೂಕ್ತ ಸ್ವಂದನೆ ದೊರೆತಿದೆ ಎಂದು ಅವರು ತಿಳಿಸಿದ್ದಾರೆ ಕೇಂದ್ರ ಸರಕಾರದ ಸ್ವಾಮ್ಲದ ಎಂ ಆರ್ ಪಿ ಎಲ್

ಎನ್

ಅಲ್ಲದೇ ಸಾಗಾಣಿಕಾ ವೆಚ್ಚ ಸಮಯವೂ ಉಳಿಯಲಿದೆ ಎಂದು ಸಚಿವ ಪ್ರಹ್ಲಾದ್ ಜೋಷಿ ತಿಳಿಸಿದ್ದಾರೆ ಮುಖ್ಯಾಂಶ ಕರ್ನಾಟಕದಲ್ಲಿ ಕೋವಿಡ್ ಸೋಂಕಿನ ಸೌಮ್ಯ ಅಥವಾ ಸಾಧಾರಣ ಲಕ್ಷಣಗಳನ್ನು ಹೊಂದಿರುವ ವ್ಲಕ್ತಿಗಳಿಗೆ ಮನೆಯಲ್ಲಿಯೇ ಪ್ರತ್ಯೇಕವಾಗಿ ಆರ್ೈಕೆ ಮಾಡುವ ಕುರಿತಂತೆ ರಾಜ್ಯ ಸರ್ಕಾರ ಪರಿಷ್ಪತ ಮಾರ್ಗಸೂಚಿ ಬಿಡುಗಡೆ ಮನೆ ಆರ್ೈಕೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿಸಲು ಸಾಕಷ್ಟು ಸಲಹೆಗಳನ್ನು ನೀಡಲಾಗಿದೆ

ತುರ್ತು ಸಂದರ್ಭಕ್ನಾಗಿ ಪ್ರತಿಯೊಂದು ಕೋಚ್ನಲ್ಲೂ ಎರಡು ಆಮ್ಲಜನಕ ಸಿಲಿಡಂಡರ್ಗಳು ಮತ್ತು ಅಗ್ನಿ ನಿರೋಧಕ ವ್ಲವಸ್ಥೆಯನ್ನು ಅಳವಡಿಸಲಾಗಿದೆ

ಕೋವಿಡ್ ಸಂಕಪ್ನ ಸಂದರ್ಭದಲ್ಲಿ ಕರ್ನಾಟಕದ ಜೆಲ್ಲಾ ಮತ್ತು ತಾಲ್ಲೂಕು ಕೇಂದ್ರಗಳಲ್ಲಿ ವಿಶೇಷವಾಗಿ ವಕೀಲರು ಮತ್ತು ಅವರ ಕುಟುಂಬದವರ ಹಿತ ರಕ್ಷಣೆಗೆ ರಾಜ್ಯ ಸರ್ಕಾರ ನೋಡೆಲ್ ಅಧಿಕಾರಿಗಳನ್ನು ನೇಮಿಸಿ ಆದೇಶ ಹೊರಡಿಸಿದೆ ರಾಜ್ಯ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅಭಯ್ ಎಸ್ ಓಕಾ ಸೂಚನೆ ಅನ್ವಯ ಸರ್ಕಾರ ಕ್ರಮಕೈಗೊಂಡಿದೆ ಎಂದು ಕರ್ನಾಟಕ ವಕೀಲರ ಸಂಘದ ಅಧ್ಯಕ್ಷ ಎಲ್ ಶ್ರೀನಿವಾಸ ಬಾಬು ತಿಳಿಸಿದ್ದಾರೆ ಇದಲ್ಲದೇ ಕೋವಿಡ್ ಸೋಂಕಿಗೆ ಒಳಗಾಗುವವರಿಗೆ ವಕೀಲರ ಸಂಘದ ಸಭೆಯಲ್ಲಿ ಪರಿಹಾರ ನೀಡಲು ತೀರ್ಮಾನಿಸಲಾಗಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಭಾರತ ಐರೋಪ್ತ ಒಕ್ಕೂಟದ ನಾಯಕರ ಸಭೆಯನ್ನು ಪೋರ್ಚುಗಲ್ ಪ್ರಧಾನಿ ಆಂಟಿನಿಯೋ ಕೋಸ್ಟಾ ಆಯೋಜಿಸಿದ್ದಾರೆ ಐರೋಪ್ಯ ಒಕ್ಕೂಟದ ಮಂಡಳಿ ಸಭೆಯ ಅಧ್ಯಕ್ಷತೆಯನ್ನು ಪೋರ್ಚುಗಲ್ ವಹಿಸಿಕೊಂಡಿದೆ

ಪ್ರಾದೇಶಿಕ ಮತ್ತು ಅಂತರಾಷ್ಷೀಯ ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ನಮ್ಮ ಭಾತ್ಟೀದಾರರು ವರದಿ ಮಾಡಿದ್ದಾರೆ ಯೋಗ ಗುರು ಸ್ವಾಮಿ ಆಧ್ಯಾತ್ಮಾನಂದ ಅವರ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪ ವ್ಯಕ್ಷಪಡಿಸಿದ್ದಾರೆ ಈ ಕುರಿತು ಟ್ವೀಟ್ ಮಾಡಿರುವ ಅವರು ಸ್ವಾಮಿ ಆಧ್ಯಾತ್ಯಾನಂದ ಅವರು ಸರಳವಾಗಿ ಧಾರ್ಮಿಕ ವಿಷಯಗಳನ್ನು ವಿಸ್ತಾರವಾಗಿ ಬೋಧಿಸುತ್ತಿದ್ದರು ಅಹಮದಾಬಾದ್ನಲ್ಲಿ ಶಿವಾನಂದ ಆಶ್ರಮ ಸ್ಥಾಪಿಸಿ ಯೋಗ ಶಿಕ್ಷಣದ ಜೊತೆಗೆ ಸಮಾಜದಲ್ಲಿ ಹಲವಾರು ರಚನಾತ್ಮಕ ಚಟುವಟಿಕೆಗಳನ್ನು ಅವರು ನಡೆಸುತ್ತಿದ್ದರು ಎಂದು ಸ್ಮರಿಸಿಕೊಂಡಿದ್ದಾರೆ